ಮುಸಲ್ಪಾನ ಸಮುದಾಯದಲ್ಲಿ ಆಚರಣೆಯಲ್ಲಿರುವ ಬಹುವಿವಾಪ ಮತ್ತು ನಿಖಾ ಹಲಾಲ ಪದ್ಲತಿಗಳ ಮಾನ್ನತೆ ಕುರಿತಂತೆ ಸಲ್ಲಿಕೆಯಾಗಿರುವ ಹೊಸ ಮೇಲ್ನವಿ ಬಗ್ಗೆ ಪ್ರತಿಕ್ರಿಯಿಸುವಂತೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂಕೋರ್ಟಿನ ಸೂಚನೆ

ತಾಜ್ಮಪಲ್ ಆವರಣವನ್ನು ಪ್ಲಾಸ್ಟಿಕ್ ಮುಕ್ತಗೊಳಿಸುವುದು ಮತ್ತು ನೀರಿನ ಬಾಟಲಿಗಳನ್ನು ನಿಷೇಧಿಸುವ ಪ್ರಸ್ತಾಪ

ಜಮ್ನು ಮತ್ತು ಕಾಶ್ವೀರದಲ್ಲಿ ಭದ್ರತಾ ಪಡೆಗಳ ಎದರು ಭಯೋತ್ವಾದಕನೊಬ್ಲನ ಶರಣಾಗತಿ

ಇಂದು ಸೌದಿ ಅರೇಬಿಯಾ ಮತ್ತು ಸ್ವಿಡ್ಜರ್ಲ್ಡಾಂಡ್ ಎದುರು ಭಾರತ ತಂಡದ ಪಂದ್ದಗಳು

ಭಾರತ ಮತ್ತು ರವಾಂಡ ನಡುವಿನ ದ್ವಿಪಕ್ಷೀಯ ಸಹಾರ ಸಂಬಂಧ ವೃದ್ಧಿಸಲು ತ್ರಮ ಕೈಗೊಳ್ಳಲಾಗಿದೆ ರಕ್ಷಣೆ ವ್ಕಾಪಾರ ಕೃಷಿ ಡೇರಿ ಸೇರಿದಂತೆ ಪಲವಾರು ಕ್ಷೇತ್ರಗಳಲ್ಲಿ ರಚನಾತ್ಮಕ ಪಾಲುದಾರಿಕೆ ಹೊಂದಲು ಉಭಯ ದೇಶಗಳು ಒಪ್ಪಂದಕ್ಕೆ ಸಹಿ ಹಾಕಿವೆ

ನಂತರ ಮಾತನಾಡಿದ ನರೇಂದ್ರ ಮೋದಿ ರವಾಂಡದಲ್ಲಿ ಅತಿ ಶೀಘ್ರದಲ್ಲೇ ಭಾರತದ ರಾಯಭಾರಿ ಕಚೇರಿಯನ್ನು ಆರಂಭಿಸಲಾಗುವುದು ಇದರಿಂದ ಉಭಯ ದೇಶಗಳ ಸರಕಾರಗಳ ನಡುವಿನ ಸಮನ್ವಯಕ್ಕೆ ಹೆಚ್ಚು ಆದ್ಯತೆ ನೀಡಿದಂತಾಗುತ್ತದೆ ಎಂದರು ನಂತರ ಮಾತನಾಡಿದ ಪೌಲ್ ಕಗ್ಕೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಐತಿಹಾಸಿಕ ಭೇಟಿ ನಿಜಕ್ಕೂ ಮೈಲುಗಲ್ಲಾಗಿವೆ ಉಭಯ ದೇಶಗಳ ನಡುವಿನ ದ್ವಿಪಕ್ಷೀಯ ಸಪಕಾರ ಸಂಬಂಧ ವೃದ್ಧಿಗೆ ಮೋದಿ ಅವರ ಈ ಪ್ರವಾಸ ಸಾಕಷ್ಟು ನೆರವಾಗಲಿದೆ ಇದು ಮರೆಯಲಾಗದ ಪ್ರವಾಸವಾಗಿದೆ ಎಂದರು ನಂತರ ನರೇಂದ್ರ ಮೋದಿ ಅವರು ರವಾಂಡದಲ್ಲಿನ ಭಾರತೀಯ ಸಮುದಾಯವನ್ನು ಉದ್ದೇಶಿಸಿ ಭಾಷಣ ಮಾಡಿದರು ಭಾರತದ ನಿವಾಸಿಗಳು ಜಗತ್ತಿನ ಎಲ್ಲೆ ಇದ್ದರೂ ನಮ್ಮ ದೇಶದ ರಾಯಭಾರಿಗಳಾಗಿರುತ್ತಾರೆ ನಮ್ಮ ದೇಶದ ನಿವಾಸಿಗಳು ರವಾಂಡದ ಪ್ರಗತಿಗೆ ಕೊಡುಗೆ ನೀಡುತ್ತಿರುವುದು ಮೆಚ್ಚುಗೆಯ ವಿಷಯವಾಗಿದೆ

ಮುಖ್ಡ ನ್ವಾಯಮೂರ್ತಿ ದೀಪಕ್ ಮಿಶ್ರಾ ನೇತೃತ್ವದ ನ್ವಾಯಪೀಠ ಇದನ್ನು ಸಾಂವಿಧಾನಿಕ ಪೀಠಕ್ಕೆ ವರ್ಗಾಯಿಸಿದೆ ಇದೇ ವಿಷಯ ಕುರಿತಂತೆ ಈಗಾಗಲೇ ನ್ನಾಯಾಲಯಕ್ಷೆ ಸಲ್ಲಿಸಲಾಗಿರುವ ಹಲವಾರು ಆಕ್ಷೇಪಣಾ ಅರ್ಜಿಗಳ ಬಗ್ಗೆ ಸಾಂವಿಧಾನಿಕ ಪೀಠ ವಿಚಾರಣೆ ನಡೆಸುತ್ತಿದೆ ಭಾರತೀಯ ದಂಡ ಸಂಹಿತೆಯ ಪ್ರಕಾರ ಮುಸಲ್ನಾನ ಸಮುದಾಯದಲ್ಲಿ ಆಚರಣೆಯಲ್ಲಿರುವ ತಲಾಖ್ ನಿಖಾ ಹಲಾಲ ಮತ್ತು ಬಹುವಿವಾಹ ಪದ್ದತಿಗಳು ಶಿಕ್ಷಾರ್ಹ ಅಪರಾಧವಾಗಿವೆ ಫ್ರಾನ್ಸ್ ದೇಶದೊಂದಿಗಿನ ರಫೇಲ್ ಯುದ್ದ ವಿಮಾನ ಒಪ್ಪಂದ ಕುರಿತಂತೆ ಲೋಕಸಭೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ತ ಮಾಹಿತಿ ನೀಡಿದರೆಂದು ಕೇಂದ್ರ ಸರ್ಕಾರದ ವಿರುದ್ಲ ಪ್ರತಿಪಕ್ಷಗಳು ಮಂಡಿಸಿದ್ದ ಅವಿಶ್ವಾಸ ಗೊತ್ತುವಳಿ ಕುರಿತ ಚರ್ಚೆಯ ವೇಳೆ ಆರೋಪಿಸಿದ್ದ ಕಾಂಗ್ರೆಸ್ ಪಕ್ಷ ಅವರ ವಿರುದ್ದ ಪಕ್ಕುಚ್ಚುತಿ ನಿರ್ಣಯವನ್ನು ತರುವ ಉದ್ಲೇಶ ಹೊಂದಿರುವ ಕುರಿತಾದ ವರದಿಗಳ ಬಗ್ಗೆ ಸಂಸದೀಯ ವ್ಯವಹಾರಗಳ ಸಚಿವ ಅನಂತ್ಕುಮಾರ್ ಇಂದು ತಿರುಗೇಟು ನೀಡಿದ್ದಾರೆ ಸಂಸತ್ ಭವನದ ಆವರಣದಲ್ಲಿ ಸುದ್ಲಿಗಾರೊಂದಿಗೆ ಮಾತನಾಡಿದ ಸಚಿವರು ಕಾಂಗ್ರೆಸ್ ಪಕ್ಷಕ್ಷ ಮತ್ತು ಅದರ ಅಧ್ಯಕ್ಷರಾದ ರಾಮಲ್ ಗಾಂಧಿ ಅವರಿಗೆ ಸಂಸತ್ ಕಲಾಪಗಳ ನಿಯಮ ಮತ್ತು ಪ್ರಕ್ರಿಯೆಗಳ ಬಗ್ಗೆ ಅರಿವಿಲ್ಲ ಎಂದು ತರಾಟೆಗೆ ತೆಗೆದುಕೊಂಡರು ಪಕ್ನು ಚ್ನುತಿ ಗೊತ್ತಿವಳಿಯನ್ನು ಮಂಡಿಸಲು ರಾಜಕೀಯ ಪಕ್ಷಗಳಿಗೆ ಪಕ್ನು ಇದೇಯಾದರೂ ಯಾವ ಸಂದರ್ಭಗಳಲ್ಲಿ ಈ ಗೊತ್ತುವಳಿಯನ್ನು ಮಂಡಿಸಲು ಅವಕಾಶವಿದೆ ಎನ್ನುವ ಬಗ್ಗೆ ಅಧ್ಯಯನ ಅಗತ್ಯ ಎಂದು ತಿಳಿಸಿದರು ಲೋಕಸಭೆಯಲ್ಲಿ ಪ್ರತಿಪಕ್ಷಗಳ ಮೇಲೆ ಸರ್ಕಾರ ನಿಗಾ ಇಟ್ಟಿದೆ ಎಂದು ಸದನದ ಕಾಂಗ್ರೆಸ್ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಮಾಡಿದ್ದ ಆರೋಪವನ್ನು ಸಚಿವ ಅನಂತಕುಮಾರ್ ತಳ್ಳಿಪಾಕಿದರು

ತಾಜ್ಮಪಲ್ ಆವರಣವನ್ನು ಸಂಪೂರ್ಣವಾಗಿ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವೆಂದು ಘೋಷಿಸಲಾಗುವುದು ಮತ್ತು ತಾಜ್ಮಪಲ್ ಸುತ್ತಮುತ್ತ ಪರಿಸರ ಮಾಲಿನ್ಯಕ್ಕೆ ಕಾರಣವಾಗುತ್ತಿರುವ ಎಲ್ಲಾ ಉದ್ಯಮಗಳನ್ನು ಸ್ಥಗಿತಮಾಡಲಾಗುವುದೆಂದು ಈ ಕರಡು ಪ್ರತಿಯಲ್ಲಿ ವಿವರಿಸಲಾಗಿದೆ

ತಾಜ್ಮಪಲ್ ಆವರಣದಲ್ಲಿ ನೀರಿನ ಬಾಟಲಿಗಳ ಬಳಕೆಯನ್ನೂ ಸಹ ಸಂಪೂರ್ಣವಾಗಿ ನಿರ್ಬಂಧಿಸಲಾಗುವುದು ಎಂದು ರಾಜ್ಯ ಸರ್ಕಾರ ತಿಳಿಸಿದೆ

ಈತ ಹಿಂಸಾತ್ಮಕ ಮಾರ್ಗವನ್ನು ತೊರೆದು ಮತ್ತೆ ತನ್ನ ಕುಟುಂಬದೊಂದಿಗೆ ಇರಲು ಬಯಸಿದ್ದಾನೆ ಎಂದು ಕಾಶ್ಮೀರ ವಲಯದ ಮೊಲೀಸ್ ಇಲಾಖೆ ಟ್ವೀಟ್ ಮಾಡಿದೆ ಆದಾಗ್ಡೂ ಈತನ ವೈಯಕ್ತಿಕ ಮಾಹಿತಿಯನ್ನು ಭದ್ರತೆ ದೃಷ್ಟಿಯಿಂದ ರಹಸ್ಯವಾಗಿ ಇಡಲಾಗಿದೆ ಕಣಿವೆ ರಾಜ್ಯದಲ್ಲಿ ಭಯೋತ್ಪಾದಕರೊಂದಿಗೆ ಚಕಮಕಿ ಮುಂದುವರೆಯುತ್ತಿದ್ದರೂ ಸ್ಥಳೀಯ ಭಯೋತ್ಪಾದಕರು ಶರಣಾಗ ಬಯಸಿದ್ದಲ್ಲಿ ಅದಕ್ಕೆ ತಮ್ಮ ಒಪ್ಪಿಗೆ ಇರುವುದಾಗಿ ರಾಜ್ಯ ಮೊಲೀಸ್ ಇಲಾಖೆ ಕಳೆದ ವರ್ಷ ಪ್ರಕಟಿಸಿದ ನಂತರ ಇದುವರೆಗೆ ಒಂದು ಡಜನ್ಗೂ ಹೆಚ್ಚು ಉಗ್ರರು ಶಸ್ತ್ರಾಸ್ತ ತೊರೆದು ಮುಖ್ಯವಾಹಿನಿಗೆ ಮರಳಿದ್ದಾರೆ

ನಾಡಿದ್ದು ಗುರುವಾರ ಕಾರ್ಗಿಲ್ ದಿವಸ್ ಆಚರಣೆಯ ಪ್ರಮುಖ ಸಮಾರೋಪ ಸಮಾರಂಭ ನಡೆಯಲಿದ್ದು ಅಂದು ಪುತಾತ್ಮ ಯೋಧರ ನೆನಪಿನಲ್ಲಿ ಸ್ಮಾರಕಕ್ಕೆ ಮಷ್ಷಗುಚ್ಛವಿರಿಸಿ ಶ್ರದ್ಧಾಂಜಲಿ ಸಲ್ಲಿಸುವ ಕಾರ್ಯಕ್ರಮ ನಡೆಯುತ್ತದೆ ಎಂದು ನಮ್ಮ ಬಾತ್ಮೀದಾರರು ವರದಿ ಮಾಡಿದ್ದಾರೆ

ಈ ಯುದ್ಧದಲ್ಲಿ ಗಾಯಗೊಂಡಿದ್ದ ಸಾವಿರಾರು ಯೋಧರು ಈಗಲೂ ಕಾರ್ಗಿಲ್ ಯುದ್ಧದ ನೆನಮ ಮಾಡಿಕೊಳ್ಳುತ್ತಾರೆ

ಇಂದು ಭಾರತ ಈ ಎರಡೂ ತಂಡಗಳನ್ನು ಎದುರಿಸಲಿದೆ ಪಂದ್ಯಾವಳಿಯ ವೈಯಕ್ತಿಕ ಗುಂಪಿನಲ್ಲಿ ಈಜಿಪ್ಟ್ ಆಗ್ರ ಸ್ಟಾನದಲ್ಲಿದ್ದು ಎ ಗುಂಪಿನಲ್ಲಿ ಸ್ಟಾನ ಪಡೆದುಕೊಂಡಿದೆ ಪಾಕಿಸ್ತಾನದಲ್ಲಿ ನಾಳೆ ನಡೆಯಲಿರುವ ಸಾರ್ವತ್ರಿಕ ಚುನಾವಣೆಗಾಗಿ ಎರಡೂವರೆ ತಿಂಗಳಿನಿಂದ ನಡೆಯುತ್ತಿದ್ದ ಬಹಿರಂಗ ಪ್ರಚಾರ ನಿನ್ನೆ ರಾತ್ರಿ ಅಂತ್ಯಗೊಂಡಿದೆ ಪಿಎಂಎಲ್ಎಂನ್ ಮುಖ್ಯಸ್ಥ ಶಹಬಾಜ್ ಷರೀಫ್ ಪಾಕಿಸ್ತಾನ ತೆಪ್ರಿಕ್ ಇ ಇನ್ಲಾಫ್ ಮುಖ್ಯಸ್ಥ ಇಮ್ರಾನ್ ಬಾನ್ ಪಾಗೂ ಪಾಕಿಸ್ತಾನ್ ಖೀವಲ್ಸ್ ಪಾರ್ಟಿಯ ಬಿಲಾವಲ್ ಭುಟ್ಟೋ ಜರ್ದಾರಿ ಸೇರಿದಂತೆ ಪ್ರಮುಖ ರಾಜಕೀಯ ಪಕ್ಷಗಳ ನಾಯಕರು ಬಹಿರಂಗ ಪ್ರಜಾರದ ಅಂತ್ಯದ ಹಿನ್ನೆಲೆಯಲ್ಲಿ ಮತದಾರರನ್ನು ಮನವೊಲಿಸಲು ಕೊನೆಯ ಪ್ರಯತ್ನ ನಡೆಸಿದರು ಈ ಹಿಂದಿನ ಚುನಾವಣೆಗಳಿಗೆ ಹೋಲಿಸಿದರೆ ಈ ಬಾರಿಯ ಸಾರ್ವತ್ರಿಕ ಚುನಾವಣಾ ಪ್ರಜಾರ ಅತ್ಯಂತ ನೀರಸದಾಯಕ

ಅಲ್ಲದೇ ಮೂವರು ಅಭ್ಯರ್ಥಿಗಳೂ ಮೃತಪಟ್ಟಿದ್ದಾರೆ